ದೇಶ ಸೇವೆ ಗುರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಸಂದರ್ಭದಲ್ಲಿ ಕರ್ತಾಪುರ್ ಸಾಹಿಬ್ನ್ನು ಭಾರತಕ್ಕೆ ಪಡೆಯಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ವಿಫಲ ಪ್ರಧಾನಿ ಟೀಕೆ

ಕೋವಿಂದ್ ಅಂಕಿತ

ಸ್ವರ್ಧೆಗೆ ನಿರ್ಧಾರ

ಅಭಿವ್ವದ್ದಿಗೆ ಬದ್ದ ಎಂದು ಪುನರುಚ್ಚರಿಸಿದ ಭಾರತ

ಮಿಶ್ರ ವಿಭಾಗದಲ್ಲಿ ಚಿನ್ನ ಗೆದ್ದ ಕಿರಿಯ ವಯಸ್ಸಿನ ಅಭಿನವ್ ಶಾ

ತಮಿಳುನಾದಿನ ಮಾಯಿಲಾದುತರ್ವೆ ಪೆರಂಬಲೂರು ಶಿವಗಂಗಾ ತೇಣಿ ವಿರುದ್ನಗರದ ಬಿಜೆಪಿಯ ಬೂತ್ ಮಟ್ಲದ ಕಾರ್ಯಕರ್ತರೊಂದಿಗೆ ವಿದಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾದಿದ ಅವರು ಅವಕಾಶವಾದಿ ಮೈತ್ರಿಗಳೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ಲು ದೇಶ ಕಟ್ಸುವ ಹಾಗೂ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾದುವ ಪಕ್ಷಗಳು ಕೆಡಿಮೆಯಾಗಿವೆ ಜನರ ಸರ್ವಾಂಗೀಣ ಅಭಿವ್ಪದ್ದಿ ಬಿಜೆಪಿಯ ಗುರಿ ಎಂದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿರುವ ಪ್ರಧಾನಿ ಚುನಾವಣೆಯನ್ನು ಬಿಜೆಪಿ ಕಾರ್ಯಕರ್ತರು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಅಭಿವೃದ್ದಿ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಿ ಎಂದು ಕರೆ ನೀಡಿದ್ದಾರೆ ತಮಿಳುನಾಡು ಜವಳಿ ವಲಯಕ್ಕೆ ಹೆಚ್ಚು ಹೆಸರುವಾಸಿಯಾಗಿದ್ದು ಈ ವಲಯದ ಅಭಿವೃದ್ದಿಗಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಭರವಸೆ ನೀಡಿದ ಅವರು ಸಣ್ಣ ಮತ್ತು ಅತಿ ಸಣ್ಣ ವಲಯದ ಕೈಗಾರಿಕೆಗಳ ಸ್ವಾಪನೆಗೆ ಹಲವು ನೆರವು ಒದಗಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ

ಗುರುಗೋವಿಂದ್ ಸಿಂಗ್ ಅವರ ನಾಯಕತ್ವ ಶೌರ್ಯ ಧೈರ್ಯ ತ್ಯಾಗ ಭಕ್ತಿ ತುಂಬಿದ ದೈವಿಕ ವ್ಯಕ್ತಿಯಾಗಿದ್ದರು ಬಡವರು ಮತ್ತು ದುರ್ಬಲವರ್ಗದವರ ಧ್ಲನಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದಾಗ ಗುರುಗೋವಿಂದ್ ಅವರು ಬಡವರ ಪರವಾಗಿ ಧ್ಲನಿ ಎತ್ತಿ ಧ್ವಡವಾಗಿ ನಿಂತಿದ್ದರು ಎಂದು ಸ್ಮರಿಸಿದ್ದಾರೆ ಲೋಹಿರಿ ಹಬ್ಬವನ್ನು ಪಂಜಾಬ್ ಹರಿಯಾಣ ಚಂಡಿಗಢ್ ಹಾಗೂ ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲಿ ಇಂದು ಆಚರಿಸಲಾಯಿತು ಚಳಿಗಾಲದ ಕೊನೆಯ ದಿನಗಳಲ್ಲಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿಗೂ ಮುನ್ನ ಆಚರಿಸಲಾಗುತ್ತಿದೆ ಲೋಹಿರಿ ಹಬ್ಬದ ಅಂಗವಾಗಿ ರಾಷ್ಟಪತಿ ರಾಮನಾಥ್ಕೋವಿಂದ್ ಅವರು ಟ್ಲೀಟ್ ಸಂದೇಶದಲ್ಲಿ ದೇಶದ ಜನರಿಗೆ ಶುಭ ಕೋರಿದ್ದಾರೆ ಇದೇ ವೇಳೆ ಮಕರ ಸಂಕ್ರಾಂತಿ ಪೊಂಗಲ್ ಲೋಹಿರಿ ಉತ್ತರಾಯಣ ಪೌಷ ಪರ್ಬಾನ್ ಬೋಗಲಿ ಬಿಹು ಹಬ್ಬದ ಹಿನ್ನೆಲೆಯಲ್ಲಿ ಅವರು ಜನರಿಗೆ ಶುಭಾಷಯ ಕೋರಿದ್ದಾರೆ ಸಂದೇಶದಲ್ಲಿ ರಾಷ್ಟಪತಿ ಹಬ್ಬದ ಸಂದರ್ಭದಲ್ಲಿ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತದೆ ಲಕ್ಷಾಂತರ ರೈತರು ತಮ್ಮ ದುಡಿಮೆಯ ಫಲವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಹಿರಿ ಹಬ್ಬ ಆಚರಿಸುತ್ತಿರುವ ಜನರಿಗೆ ಶುಭ ಕೋರಿದ್ದು ರೈತರ ಬಾಳಲ್ಲಿ ಸುಖ ಶಾಂತಿ ತರಲಿ ಎಂದು ಹಾರ್ವೆಸಿದ್ದಾರೆ

ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ಗೆ ಎರಡು ದಿನಗಳ ಭೇಟಿಗಾಗಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಂಜೆ ಪೋರ್ಟ್ ಬ್ಲೇರ್ ತೆಲುಪಿದ್ದಾರೆ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಸೇನಾ ನೆಲೆಗಳ ಕಾರ್ಯಾಚರಣೆ ಸಿದ್ದತೆ ಮತ್ತು ಮೂಲಸೌಕರ್ಯ ಅಭಿವೃದ್ದಿಯ ಪರಾಮರ್ಶೆ ನಡೆಸಲಿದ್ದಾರೆ ಗ್ರೇಟ್ ನಿಕೋಬಾರ್ ದ್ಲೀಪದ ಕ್ಯಾಂಪ್ ಬೇನಲ್ಲಿ ಸೇನಾ ಕಾರ್ಯಾಚರಣೆಯ ಸಿದ್ದತೆಯನ್ನು ವೀಕ್ವಿಸಿ ನಂತರ ಸೇನಾ ಪಡೆಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಲಕ್ವೋದಲ್ಲಿಂದು ನಡೆದ ಮಾಧ್ಯಮ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗುಲಾಂ ನಬಿ ಆಜಾದ್ ಹಾಗೂ ಉತ್ತರಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜ್ ಬಬ್ಬರ್ ಅವರು ಈ ವಿಷಯ ಪ್ರಕಟಿಸಿದ್ದಾರೆ ಕಾಂಗ್ರೆಸ್ ಪಕ್ಷವು ಬಡವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಏನೂ ಮಾಡಿಲ್ಲ ಎಂಬ ಆರೋಪವನ್ನು ಆಜಾದ್ ಅವರು ಅಲ್ಲಗಳೆದಿದ್ದಾರೆ ದೇಶದ ವಿವಿಧ ಭಾಗಗಳಲ್ಲಿ ವಿಭಜಿಸಿ ಹೋಗಿದ್ದ ಪಕ್ಷವನ್ನು ಕಾಂಗ್ರೆಸ್ ಒಂದುಗೂಡಿಸಿದೆ ಎಂದು ಅವರು ಹೇಳಿದರು

ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ಭಾರತ ಏಷ್ಯಾ ನಡುವಿನ ಮಾತುಕತೆಯ ವೇಳೆ ಅಫ್ಟಾನಿಸ್ತಾನದಲ್ಲಿ ಭಯೋತ್ಪಾದನೆ ಬುದಸಮೇತ ಕಿತ್ತು ಹಾಕುವ ಜೊತೆಗೆ ಅಲ್ಲಿನ ಅಭಿವೃದ್ದಿಗೆ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಭಾರತ ಕೇಂದ್ರೀಯ ಏಷ್ಯಾ ಮತ್ತು ಅಫ್ವಾನಿಸ್ತಾನ ಭಾಗದಲ್ಲಿ ವ್ಯಾಪಾರ ಅಭಿವೃದ್ದಿ ಸೇರಿದಂತೆ ಪರಸ್ಪರ ಸಹಕಾರ ನೀಡುವ ಜೊತೆಗೆ ಭಯೋತ್ವಾದನೆ ವಿರುದ್ದ ಒಟ್ಟಾಗಿ ಹೋರಾಡುವ ಅಗತ್ಯವಿದೆ ಎಂದಿದ್ದಾರೆ ಎರದು ದಿನಗಳ ಭೇಟಿಗಾಗಿ ನಿನ್ನೆ ಪುರಾತನ ನಗರಿ ಸಮರ್ಖಂಡ್ಗೆ ಸುಷ್ಮಾ ಸ್ವರಾಜ್ ತಲುಪಿದ್ದರು

ಕೃಷಿ ವಲಯದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸಾಧನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಹೈದರಾಬಾದ್ನ ಹೊರವಲಯದ ಶಂಶಾಬಾದ್ನಲ್ಲಿ ಸ್ವರ್ಣ ಭಾರತಿ ಟ್ರಸ್ಟ್ನ ಎರಡನೇ ವಾರ್ಷಿಕೋತ್ವವ ಮತ್ತು ಸಂಕ್ರಾಂತಿ ಮುನ್ನ ದಿನ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೃಷಿ ವಲಯದಲ್ಲಿ ಬದಲಾವಣೆ ಕಾಣಬೇಕಾದರೆ ಕೌಶಲಾಭಿವೃದ್ದಿಗೆ ಸರ್ಕಾರಗಳು ಹೆಚ್ಚಿನ ಒತ್ತು ನೀದುವ ಅಗತ್ಯವಿದೆ ಎಂದರು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಾತನಾದಿ ದೇಶದ ಗ್ರಾಮಪಂಚಾಯತಿಗಳನ್ನು ಸೂಕ್ತ ಅನುದಾನಗಳೊಂದಿಗೆ ಮೇಲ್ದರ್ಜೆಗೇರಿಸಲಾಗುವುದು ಇದರಿಂದಾಗಿ ಮತ್ತಷ್ಟು ಸೇವೆ ನೀಡಲು ಸಹಕಾರಿಯಾಗಲಿದೆ ಎಂದರು

ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಚಲಿಸುತ್ತಿದ್ದ ಟ್ರಕ್ನ ಟಯರ್ ಸ್ಪೋಣಗೊಂಡಾಗ ನಿಯಂತ್ರಣ ತಪ್ಪಿದ ಟ್ರಕ್ ಬಸ್ಗೆ ಥಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಎಂದು ಅಲ್ಲಿನ ಪೊಲೀಸ್ ವರಿಷ್ಣಾಧಿಕಾರಿ ರಾಹುಲ್ ರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಈ ಅವಘಡದಿಂದಾಗಿ ಒಂದು ಕಾರು ಸೇರಿದಂತೆ ಇತರೆ ಮೂರು ವಾಹನಗಳು ರಸ್ತೆ ಬದಿಯ ಕಂದಕಕ್ಕೆ ಬಿದ್ದಿವೆ

ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾ ಕೂಟದಲ್ಲಿ ಅತಿ ಕಿರಿಯ ವಯಸ್ಸಿನ ಅಭಿನವ್ ಶಾ ಚಿನ್ನದ ಪದಕ ಗೆದ್ದಿದ್ದಾರೆ